ಮಹಾರಾಷ್ಟ ಮತ್ತು ಹರಿಯಾಣ ವಿಧಾನಸಭಾ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ನಾಮಪತ್ರ ಸಲ್ಲಿಕೆ ಇಂದು ಕೊನೆಗೊಳ್ಳುವುದು ನಾಮಪತ್ರಗಳ ಪರಿಶೀಲನೆ ನಾಳೆ ನಡೆಯುವುದು

ಶಿವಸೇನೆ ಯುವ ನಾಯಕ ಆದಿತ್ಯ ಠಾಕ್ಸೆ ಬಿಜೆಪಿಯ ಚಂದ್ರಕಾಂತ್ ದಾದಾ ಪಾಟೀಲ್ ಮತ್ತು ಎನ್ಸಿಪಿಯ ಧನಂಜಯ ಮುಂಡೆ ಹಾಗೂ ಜಿತೇಂದ್ರ ಔಹಾದ್ ಮಹಾರಾಷ್ಟ್ದಲ್ಲಿ ನಿನ್ನೆ ನಾಮಪತ್ರ ಸಲ್ಲಿಸಿದ ಪ್ರಮುಖರಲ್ಲಿ ಸೇರಿದ್ದಾರೆ ಹಾಲಿ ಸಚಿವರಾದ ಸುಭಾಷ್ ದೇಶ್ಮುಖ್ ಮಾಜಿ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಪೃಥ್ವಿರಾಜ್ ಚವನ್ ಅವರು ಸಹ ನಿನ್ನೆ ನಾಮಪತ್ರ ತುಂಬಿದ್ದಾರೆ

ಇದಲ್ಲದೆ ಇತರೆ ಹಲವಾರು ಪ್ರಮುಖ ಅಭ್ಯರ್ಥಿಗಳು ಸಹ ನಾಮಪತ್ರ ತುಂಬಿದ್ದಾರೆ

ದೇಶದ ಮೊಟ್ಟಮೊದಲ ಕಾರ್ಪೊರೇಟ್ ರೈಲು ತೇಜಸ್ ಎಕ್ಸ್ಪ್ರೆಸ್ನ ಸಂಚಾರ ಇಂದು ಆರಂಭವಾಗಿದೆ ಈ ರೈಲು ಲಖನೌ ಮತ್ತು ದೆಹಲಿ ನಗರಗಳ ನಡುವೆ ಸಂಚರಿಸುತ್ತದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇಂದು ಬೆಳಿಗ್ಗೆ ಈ ಅತ್ಯಾಧುನಿಕ ರೈಲು ಸೇವೆಗೆ ಹಸಿರು ಬಾವುಟ ತೋರುವ ಮೂಲಕ ಚಾಲನೆ ನೀಡಿದರು ಈ ನೂತನ ರೈಲು ಸೇವೆ ಆರಂಭದಿಂದ ಉಭಯ ನಗರಗಳ ನಡುವೆ ಸಂಚರಿಸುವ ಪ್ರಯಾಣಿಕರಿಗೆ ಹೆಚ್ಚಿನ ಆರಾಮದಾಯಕ ಮತ್ತು ವೇಗದ ಪ್ರಯಾಣ ಲಭ್ಯವಾಗಲಿದೆ ಸೇವಾ ಗುಣಮಟ್ಗಗಳು ಟಿಕೇಟ್ ಕಾಯ್ದಿರಿಸುವಿಕೆ ಟಿಕೇಟ್ ರದ್ದುಮಾಡುವುದು ಮತ್ತು ಆ ಮೂಲಕ ಹಣ ವಾಪಸ್ ಪಡೆಯುವುದು ಹಾಗೂ ಪ್ರಯಾಣದ ಸಂದರ್ಭದಲ್ಲಿ ವಿಮಾ ಸೌಕರ್ಯ ಮೊದಲಾದ ಹಲವು ಹೊಸ ಸೇವೆಗಳನ್ನು ಐಆರ್ಸಿಟಿಸಿ ಈ ರೈಲು ಸೇವೆಯ ಮೂಲಕ ಪರಿಚಯಿಸುತ್ತಿದೆ ವಾರದ ಆರು ದಿನ ಸಂಚರಿಸುವ ಈ ರೈಲು ಅತ್ಯಾಧುನಿಕ ಬೋಗಿಗಳನ್ನು ಹೊಂದಿದ್ದು ಚಹಾ ಕಾಫಿ ಪೂರೈಸುವ ವೆಂಡಿಂಗ್ ಯಂತ್ರಗಳು ಯಾವುದೇ ಸೇವೆ ಪಡೆಯಲು ಕರೆಗಂಟೆ ಸೌಲಭ್ಯ ಮತ್ತು ಶೌಚಾಲಯ ವ್ಯವಸ್ಲೆಯೊಂದಿಗೆ ಅತ್ಯುತ್ತಮ ಗುಣಮಟ್ಟದ ಆಹಾರ ಮತ್ತು ಪಾನೀಯ ಪೂರ್ವೆಕೆ ವ್ಯವಸ್ಲೆಯನ್ನು ಸಹ ಹೊಂದಿದೆ ಐಆರ್ಸಿಟಿಸಿಯ ಮುಖ್ಯ ಪ್ರಾದೇಶಿಕ ನಿರ್ವಾಹಕರಾದ ಅಶ್ವನಿ ಶ್ರೀವಾಸ್ತವ ಆಕಾಶವಾಣಿಗೆ ಈ ಎಲ್ಲಾ ಮಾಹಿತಿ ನೀಡಿದ್ದು ಈ ರೈಲಿನಲ್ಲಿ ಎಟಿಎಮ್ ಸೌಲಭ್ಯ ಹಾಗೂ ಪ್ರಯಾಣಿಕರ ಲಗೇಜನ್ನು ಮನೆಯಿಂದ ಸ್ವೀಕರಿಸಿ ಅವರು ತೆರಳುವ ಸ್ಥಳಕ್ಕೆ ತಲುಪಿಸುವ ವಿನೂತನ ವ್ಯವಸ್ಥೆಯನ್ನು ಪರಿಚಯಿಸುವ ಅಂತಿಮ ಹಂತದ ಕಾರ್ಯಗಳು ಪ್ರಗತಿಯಲ್ಲಿರುವುದಾಗಿ ತಿಳಿಸಿದ್ದಾರೆ ತೇಜಸ್ ರೈಲಿನ ವಾಣಿಜ್ಯ ಸೇವೆ ನಾಳೆಯಿಂದ ಆರಂಭವಾಗಲಿದೆ ಈ ರೈಲಿನ ಪ್ರಯಾಣಿಕರಿಗೆ ಕಡಿಮೆ ದರದಲ್ಲಿ ದೆಹಲಿ ರೈಲು ನಿಲ್ದಾಣದಲ್ಲಿ ತಂಗಲು ವಿಶೇಷ ವ್ಯವಸ್ಥೆಯನ್ನು ಸಹ ಐಆರ್ಸಿಟಿಸಿ ಕಲ್ಲಿ ಸಲಿದೆ

ನಿಖರ ಸುಳಿವಿನ ಮೇರೆಗೆ ಸೇನೆ ಮತ್ತು ಪೊಲೀಸರು ಜಂಟಿ ಶೋಧ ಕಾರ್ಯಾಚರಣೆ ನಡೆಸಿ ಈ ಕೈಬಾಂಬ್ಗಳನ್ನು ಅಡಗುದಾಣವೊಂದರಿಂದ ವಶಪಡಿಸಿಕೊಂಡು ಆ ನಂತರ ಆ ಅಡಗು ದಾಣವನ್ನು ದ್ವಂಸಗೊಳಿಸಿದ್ದಾರೆ ಎಂದು ಪೊಂಚ್ನ ಎಸ್ಎಸ್ಪಿ ರಮೇಶ್ ಕುಮಾರ್ ಅಂಗ್ರಾಲ್ ನಮ್ಮ ಜಮ್ಮು ಭಾತ್ವೀದಾರರಿಗೆ ತಿಳಿಸಿದ್ದಾರೆ ಈ ಸಂಬಂಧ ಈ ವರೆಗೆ ಯಾವುದೇ ಬಂಧನ ಆಗಿಲ್ಲ ಎಂದು ತಿಳಿಸಿರುವ ಅವರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಆರಂಭಿಸಿರುವುದಾಗಿ ಹೇಳಿದ್ದಾರೆ ದೇಶಾದ್ಯಂತ ರಾಷ್ಟೀಯ ಹಸಿರು ನ್ಯಾಯಮಂಡಳಿಯ ಪೀಠಗಳಿಗೆ ನ್ಯಾಯಾಂಗ ಮತ್ತು ತಜ್ಞ ಸದಸ್ಯರ ನೇಮಕಕ್ಕೆ ಕೋರಿ ಸಲ್ಲಿಸಲಾಗಿರುವ ಅರ್ಜಿ ಸಂಬಂಧ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆ ಕೇಳಿದೆ ಎನ್ಜಿಟಿ ಪೀಠಗಳು ಕಾರ್ಯಾರಂಭ ಮಾಡುವವರೆಗೆ ಪರಿಸರಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳ ವಿಚಾರಣೆ ನಡೆಸುವಂತೆ ಎಲ್ಲಾ ಹೈ ಕೋರ್ಟ್ಗಳಿಗೆ ಸೂಚನೆ ನೀಡಬೇಕೆಂದು ಸಹ ಕೇಳಲಾಗಿರುವ ಅರ್ಜಿಯ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿಗಳಾದ ಎನ್

ರಮಣ ಹಾಗೂ ಸಂಜೀವ್ ಖನ್ನಾ ಅವರಿದ್ದ ನ್ಯಾಯಪೀಠ ಕೇಂದ್ರಕ್ಕೆ ನೋಟೀಸ್ ಜಾರಿ ಮಾಡಿದೆ ಎನ್ಜಿಟಿಗೆ ಅಗತ್ಯ ಸಂಖ್ಯೆಯ ನ್ಯಾಯಾಂಗ ಮತ್ತು ತಜ್ಞ ಸದಸ್ಯರ ನೇಮಕಕ್ಕೆ ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೊಂಡಿಲ್ಲ ಇದರಿಂದಾಗಿ ನ್ಯಾಯಾಧಿಕರಣದ ಹಲವಾರು ಪೀಠಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅರ್ಜಿಯಲ್ಲಿ ದೂರಲಾಗಿದೆ

ಜಮ್ಮು ಮತ್ತು ಕಾಶ್ಮೀರ ಸರ್ಕಾರ ಪುಷ್ಪೋದ್ಯಮಿಗಳಿಗೆ ತರಬೇತಿ ಮತ್ತು ಮಾರ್ಗದರ್ಶನ ನೀಡಲು ಜಮ್ಮ ಮತ್ತು ಕಾಶ್ಮೀರ ವಿಭಾಗಗಳಲ್ಲಿ ತಲಾ ಒಂದು ಪುಷ್ಪೋದ್ಯಮ ಕೌಶಲ ಕೇಂದ್ರಗಳನ್ನು ಸ್ಲಾಪಿಸಲು ಉದ್ದೇಶಿಸಿದೆ ರಾಜ್ಯಪಾಲರ ಸಲಹೆಗಾರ ಖುರ್ಷಿದ್ ಅಹಮದ್ ಗನ್ವೆ ಶ್ರೀನಗರದಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ್ದಾರೆ ಪುಷ್ಪೋದ್ಯಮ ಚಟುವಟಿಕೆಗಳ ವಿಸ್ತರಣೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿಫುಲ ಅವಕಾಶಗಳಿವೆ ಎಂದು ಅವರು ಹೇಳಿದ್ದಾರೆ

ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲರ ಸಲಹೆಗಾರ ಫಾರೂಕ್ಖಾನ್ ಜಮ್ಮುವಿನಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ್ದಾರೆ

ರಾಷ್ಟ್ರದಲ್ಲಿ ಸುಸ್ಗಿರ ಹಾಗೂ ಕೈಗೆಟಕುವ ದರದಲ್ಲಿ ಇಂಧನ ಶಕ್ತಿಯನ್ನು ಭದ್ರಪದಿಸುವುದು ತಮ್ಮ ಆದ್ಯತೆ ಎಂದು ಪೆಟ್ರೋಲಿಯಂ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ ನವಹೆದಲಿಯಲ್ಲಿ ನಡೆದ ಭಾರತದ ಆರ್ಥಿಕತೆ ಸಮ್ಮೇಳನದಲ್ಲಿ ಮಾತನಾಡಿದ ಸಚಿವರು ಭಾರತ ಸೇರಿದಂತೆ ಹಲವು ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಕಚ್ಚಾ ತೈಲ ಹಾಗೂ ಅನಿಲ ಆಮದಿನ ಮೇಲೆ ಹೆಚ್ಚು ಅವಲಂಬಿತವಾಗಿರುವುದು ಸುಸ್ತಿರ ತ್ವೆಲ ಪೂರೈಕೆಯನ್ನು ದುರ್ಬಲಗೊಳಿಸಿದೆ ಹಾಗು ಬೆಲೆ ಅನಿಶ್ಚಿತತೆಗೆ ಕಾರಣವಾಗಿದೆ ಎಂದರು

ಬಿಹಾರದಲ್ಲಿ ಪ್ರವಾಹದಿಂದ ಆಗಿರುವ ಹಾನಿಯ ಅಂದಾಜು ಮಾಡಲು ಕೇಂದ ಗ್ವಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಜಿ

ನೆರೆ ಬಾಧಿತ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡುವ ತಂಡ ಕೇಂದ್ರ ಸರ್ಕಾರಕ್ಕೆ ತನ್ನ ವರದಿ ಸಲ್ಲಿಸುವುದು ಬಾಧಿತ ಜಿಲ್ಲೆಗಳಿಗೆ ಭೇಟಿ ನೀಡುವ ಮುನ್ನ ತಂಡ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸುವುದು